ಇಂದಿನಿಂದ ಶುಲ್ಕ ರಹಿತ ವರ್ಗಾವಣೆ ಜಾರಿ ಆರ್

ಐನ ಮಹತ್ವ ನಿರ್ಧಾರ ಪ್ರಕಟ ಿಕ ಕಂದಾಯ ಇಲಾಖೆಯ ಕಡತ ವಿಲೇವಾರಿ ಸಪ್ತಾಪ ಯಶಸ್ವಿ ಸಚಿವ ಆರ್

ವಾರ್ತೆಗಳ ವಿವರ ನೀರಿನ ಅಭಾವದಿಂದ ದೇಶದ ಎಷ್ಲೋ ಭಾಗಗಳು ಪ್ರತಿವರ್ಷವೂ ಸಂಕಷ್ಟಕ್ಕೊಳಗಾಗುತ್ತಿವೆ

ದೇಶದ ಜನತೆ ಸ್ವಜ್ವತೆಗೆ ಹೇಗೆ ಒಂದು ಚಳವಳಿಯ ರೂಪವನ್ನು ನೀಡಿದ್ದರೋ ಹಾಗೆಯೇ ಜಲ ಸಂರಕ್ಷಣೆಯನ್ನೂ ಒಂದು ಜನಾಂದೋಲನವಾಗಿ ಆರಂಭಿಸಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ ಪ್ರಧಾನಮಂತ್ರಿಯಾಗಿ ಎರಡನೇ ಅವಧಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರ ಆಕಾಶವಾಣಿಯ ಮನ್ ಕೀ ಬಾತ್ ಸರಣಿ ಕಾರ್ಯಕ್ರಮದ ಮೊದಲ ಸಂಚಿಕೆಯಲ್ಲಿ ದೇಶದ ಜನತೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಜಲ ಮತ್ತು ಜಲ ಮೂಲಗಳ ರಕ್ಷಣೆಗೆ ಪ್ರತಿಯೊಬ್ಲ ನಾಗರಿಕರು ಕೈ ಜೋಡಿಸಬೇಕು ನೀರಿನ ಮಹತ್ವವನ್ನು ಉಚ್ಚಮಟ್ಟದಲ್ಲಿ ಪರಿಗಣಿಸಿ ದೇಶದಲ್ಲಿ ಜಲಶಕ್ತಿ ಸಚಿವಾಲಯ ನಿರ್ಮಿಸಲಾಗಿದೆ ಇದರಿಂದ ನೀರಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳ ಕುರಿತು ಶೀಘಗತಿಯಲ್ಲಿ ನಿರ್ಣಯ ಕ್ಟೆಗೊಳ್ಳಲಾಗುವುದು ಎಂದು ಹೇಳಿದರು

ಜಲಸಂರಕ್ಷಣೆ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನತೆಯ ಮುಂದೆ ಮೂರು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಮೊದಲ ಮನವಿಯಲ್ಲಿ ನಾವೆಲ್ಲರೂ ಒಗ್ಗೂಡಿ ಒಂದೊಂದು ಹನಿಯನ್ನು ರಕ್ಷಿಸುವ ಸಂಕಲ್ಪ ಗೈಯ್ಕೊಣ ಜಲಸಂರಕ್ಷಣೆಯನ್ನು ಜನಾಂದೋಲನವನ್ನಾಗಿ ಆರಂಬಿಸಿ ಎಂದಿದ್ದಾರೆ

ಮನದ ಮಾತು ಮತ್ತೊಮ್ಮೆ ಆರಂಭವಾಗಿದ್ದು ತುಂಬಾ ಸಂತೋಷವಾಗಿದೆ ಮಳೆಗಾಲ ಈಗ ತಾನೇ ಆರಂಭವಾಗಿದ್ದು ಪ್ರಧಾನಿಯವರು ನೀರಿನ ಸಂರಕ್ಷಣೆ ಬಗ್ಗೆ ಈ ಸಂದರ್ಭದಲ್ಲಿ ಮಾತನಾಡಿದ್ದು ತುಂಬಾ ಸೂಕ್ತವಾಗಿದೆ ಎಂದು ಮನ್ ಕಿ ಬಾತ್ ಕೇಳಿದ ಲೇಖಕಿ ಹಾಗೂ ಜೀವವಿಮಾ ನಿಗಮದ ನಿವೃತ್ತ ಅಧಿಕಾರಿ ವಿನುತಾ ಪಂಚಿನಮನಿ ಆಕಾಶವಾಣಿಯೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು

ಇಂದು ಜಿ

ಹೊಸದಿಲ್ಲಿಯಲ್ಲಿಂದು ಆಯೋಜಿಸಿರುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ವಹಿಸುವರು ಇದೇ ಕಾರ್ಯಕ್ರಮದಲ್ಲಿ ಸಣ್ಣ ಅತಿಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಜಿಎಸ್ಟಿ ಕುರಿತ ಪುಸ್ತಕ ಬಿಡುಗಡೆ ಮಾಡಲಾಗುವುದು ಎಂದು ಹಣಕಾಸು ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ

ಜಿಎಸ್ಟಿ ಅನುಷ್ಠಾನ ಬಳಿಕ ಆದ ಬದಲಾವಣೆಗಳ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ತೆರಿಗೆ ತಜ್ಜ ಎಚ್

ಹಾಗೂ ನೆಫ್ಟ ಹಣ ವರ್ಗಾವಣೆಗೆ ಶುಲ್ಕ ವಿಧಿಸದಿರಲು ನಿರ್ಧರಿಸಿದೆ

ಪ್ರಸ್ತುತ ಆರ್

ಐ

ಟಿ ಜಿ ಎಸ್ ಮತ್ತು ನೆಫ್ಟ್ ವ್ಯವಸ್ಥೆಯ ಮೂಲಕ ಪಣ ವರ್ಗಾವಣೆಗೆ ಬ್ಯಾಂಕುಗಳ ಮೇಲೆ ಕನಿಷ್ಠ ಶುಲ್ತವನ್ನು ವಿಧಿಸುತ್ತಿದ್ದು ಗ್ರಾಪಕರ ಮೇಲೆ ಬ್ಯಾಂಕುಗಳು ಲೆವಿ ಶುಲ್ತವನ್ನು ವಿಧಿಸುತ್ತಿವೆ ಈ ಮಧ್ಯ ಐಬಿಎನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿ

ಕಣ್ಣನ್ ಅವರ ನೇತೃತ್ವದಲ್ಲಿ ಎಟಿಎಮ್ ಶುಲ್ಕಗಳು ಹಾಗೂ ಬ್ಯಾಂಕುಗಳು ವಿಧಿಸುತ್ತಿರುವ ಶುಲ್ಕಗಳ ಬಗ್ಗೆ ಪರಾಮರ್ಶಿಸಲು ಆರ್

ಐ ಉನ್ನತ ಸಮಿತಿಯೊಂದನ್ನು ರಚಿಸಿದೆ

ಟಿ ಜಿ ಎಸ್ ಹಾಗೂ ನೆಫ್ಟ್ ಹಣ ವರ್ಗಾವಣೆಗೆ ಶುಲ್ಕ ವಿಧಿಸುವುದನ್ನು ಹಿಂತೆದುಕೊಂಡಿದ್ದರಿಂದ ನಗದು ರಹಿತ ವಹಿವಾಟು ಹೆಚ್ಚಾಗುವ ಎಲ್ಲ ಲಕ್ಷಣಗಳಿವೆ ಎಂದು ತೆರಿಗೆ ತಜ್ಞ ಎಚ್

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಮನ್ ಕಿ ಬಾತ್ ಜಲ ಸಂರಕ್ಷಣೆಯನ್ನು ಜನಾಂದೋಲನವಾಗಿ ಆರಂಭಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ

ಿ ಇಂದಿನಿಂದ ಶುಲ್ಕ ರಹಿತ ವರ್ಗಾವಣೆ ಜಾರಿ ಆರ್

ಐನ ಮಹತ್ವ ನಿರ್ಧಾರ ಪ್ರಕಟ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು